ಐಎನ್ಎಕ್ಟ್ ಮೀಡಿಯಾ ಪ್ರಕರಣ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಮ್ಗೆ

ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಮತ್ತು ಹಣಕಾಸು ಹಾಗೂ ಕಾರ್ಪೊರೇಟ್ ಖಾತೆಯ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ವಿವರಗಳನ್ನು ಪ್ರಕಟಿಸಿದ್ದಾರೆ

ಸಂಸ್ಕೃತ ಸಂಸ್ಥೆಗಳನ್ನು ಕೇಂದ್ರೀಯ ವಿಶ್ವ ವಿದ್ಯಾಲಯಗಳಾಗಿ ಮೇಲ್ಲರ್ಜೆಗೇರಿಸುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯಗಳ ವಿಧೇಯಕಕ್ಕೆ ಸಭೆ ಅನುಮೋದನೆ ನೀಡಿತು ವ್ವದ್ದ ಪೋಷಕರು ಮತ್ತು ಹಿರಿಯ ನಾಗರಿಕರ ಪಾಲನೆ ಮತ್ತು ರಕ್ಷಣೆ ಕುರಿತ ತಿದ್ದುಪಡಿ ವಿಧೇಯಕಕ್ಕೆ ಸಭೆಯ ಅನುಮೋದನೆ ದೊರೆತಿದೆ ದೇಶದಲ್ಲಿ ಬಾಂಡ್ ಮಾರುಕಟ್ಟೆಯನ್ನು ವಿಸ್ತರಿಸಲು ಸರ್ಕಾರ ನಿರ್ಧರಿಸಿದ್ದು ಭಾರತ್ ಬಾಂಡ್ ಇಟಿಎಫ್ ಯೋಜನೆಯನ್ನು ಆರಂಭಿಸಲಾಗುವುದು ಇದು ದೇಶದ ಮೊಟ್ಟಮೊದಲ ಕಾರ್ಪೊರೇಟ್ ಇಟಿಎಫ್ ಯೋಜನೆಯಾಗಿದ್ದು ಇದರಿಂದ ಸರ್ಕಾರದ ಬಾಂಡ್ಗಳ ಖರೀದಿಯೊಂದಿಗೆ ಮುಕ್ತ ಮಾರುಕಟ್ಟೆಯಲ್ಲೂ ಹಣ ಹೂಡಿಕೆ ಮಾಡಲು ಗ್ರಾಹಕರಿಗೆ ಅವಕಾಶ ಲಭ್ಯವಾಗಲಿದೆ ಪರಿಣಾಮವಾಗಿ ಬ್ಯಾಂಕ್ಗಳಲ್ಲಿ ನಿಶ್ಚಿತ ಠೇವಣಿಗಳಿಗೆ ದೊರೆಯುವ ಬಡ್ಡಿ ಮೊತ್ತಕ್ಕಿಂತ ಗ್ರಾಹಕರಿಗೆ ಹೆಚ್ಚು ಲಾಭವಾಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ವಿವರಿಸಿದರು

ಮುಕ್ತ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಲಭ್ಯತೆಯನ್ನು ಸುಗಮಗೊಳಿಸಲು ಈ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಈ ವಿಷಯ ತಿಳಿಸಿದ್ದು ಆಮದು ಮಾಡಿಕೊಂಡಿರುವ ಈರುಳ್ಳಿ ದಾಸ್ತಾನಿಗೆ ಪರಿಷ್ಕ ತ ನಿಯಮ ಅನ್ವಯಿಸುವುದಿಲ್ಲ ಎಂದು ತಿಳಿಸಿದ್ದಾರೆ

ಜಾರಿ ನಿರ್ದೇಶನಾಲಯ ಅಕ್ರಮ ಹಣಕಾಸು ವರ್ಗಾವಣೆ ಕುರಿತಂತೆ ಅವರ ವಿರುದ್ದ ಈ ಪ್ರಕರಣವನ್ನು ದಾಖಲಿಸಿತ್ತು ಚೆದಂಬರಮ್ ತನ್ನ ಅನುಮತಿ ಪಡೆಯದೆ ದೇಶ ಬಿಟ್ಟು ಹೊರಗೆ ಹೋಗುವಂತಿಲ್ಲ ಮತ್ತು ಸಾಕ್ವೀದಾರರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಬಾರದು ಅಥವಾ ಸಾಕ್ವಾಧಾರಗಳನ್ನು ನಾಶಗೊಳಿಸಲು ಯತ್ತಿಸಬಾರದು ಎಂದು ಅವರಿಗೆ ಜಾಮೀನು ಮಂಜೂರು ಮಾಡುವ ಮುನ್ನ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿದೆ

ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸದೆ ಬೇರೆ ಕಂಪನಿಗೆ ವರ್ಗಾವಣೆಯಾಗುವ ನಿಯಮಗಳನ್ನು ಭಾರತದ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಪರಿಷ್ಕರಿಸಿದೆ ಈ ಪ್ರಕ್ರಿಯೆಯನ್ನು ಹೆಚ್ಚು ಸರಳ ಮತ್ತು ಸುಗಮಗೊಳಿಸುವುದು ಇದರ ಉದ್ದೇಶವಾಗಿದೆ

ಸೇವಾವಲಯ ವ್ಯಾಪ್ತಿಯ ಹೊರಗಿನ ಇಂತಹ ಮನವಿಗಳನ್ನು ಐದು ಕೆಲಸದ ದಿನಗಳ ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸಬೇಕೆಂದು ಸೂಚಿಸಲಾಗಿದೆ

ದೇಶದ ಜನಸಾಮಾನ್ಯರಿಗೂ ವೈಮಾನಿಕ ಸೇವೆಗಳು ಲಭ್ಯವಾಗಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ರೂಪಿಸಿರುವ ಉಡಾನ್ ಪ್ರಾದೇಶಿಕ ಸಂಪರ್ಕ ಯೋಜನೆಯ ನಾಲ್ಕನೆಯ ಹಂತವನ್ನು ಸರ್ಕಾರ ಆರಂಭಿಸಿದೆ ದೇಶದ ಸಣ್ಣಪಟ್ಟಣಗಳು ಮತ್ತು ದುರ್ಗಮ ಪ್ರದೇಶಗಳಿಗೆ ಸಂಪರ್ಕ ವ್ಯವಸ್ಥೆಯನ್ನು ವಿಸ್ತರಿಸುವುದು ಈ ಯೋಜನೆಯ ಆಶಯವಾಗಿದೆ ಈ ಹಂತದಲ್ಲಿ ಈಶಾನ್ಯ ರಾಜ್ಯಗಳು ಪರ್ವತೀಯ ರಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ ಲಡಾಕ್ ಹಾಗೂ ದ್ವೀಪ ಪ್ರದೇಶಗಳಿಗೆ ವಿಮಾನ ಸೇವೆಯನ್ನು ಆರಂಭಿಸಲಾಗುವುದು ಎಂದು ನಿನ್ನೆ ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ

ಆ ದೇಶದ ನಿಯೋಗವೂ ಸಹ ಮುಂಬೈಗೆ ತೆರಳಿಲಿದ್ದು ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಅವರೊಂದಿಗೆ ಸಭೆ ನಿಗದಿಯಾಗಿದೆ ವಿದೇಶಿ ಅತಿಥಿಗಳು ಮುಂಬೈನಲ್ಲಿ ಕಡಲ ತೀರ ಸ್ವಚ್ಚತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಮತ್ತು ಅವಕಾಶ ವಂಚಿತ ಮಕ್ಕಳ ಡೋರ್ ಸ್ಪೆಪ್ ಶಾಲೆಗೆ ಭೇಟಿ ನೀಡಲಿದ್ದಾರೆ

ಸಭೆಯಲ್ಲಿ ಮಾತನಾಡಿದ ಉಪರಾಜ್ಯಪಾಲ ಜಿ

ವಿ

ವಿ ಮಟ್ಟದ ಎಲ್ಲಾ ಪ್ರಸರಣ ಮಾರ್ಗ ಟವರ್ಗಳ ಲೆಕ್ಸ ಪರಿಶೋಧನೆಯಾಗಬೇಕೆಂದು ಸೂಚಿಸಿದರು ಕೇಂದ್ರಾಡಳಿತ ಪ್ರದೇಶ ಜಮ್ಮ ಮತ್ತು ಕಾಶ್ಮೀರದ ಪ್ರತಿ ಪಂಚಾಯತ್ ದೂರುಪೆಟ್ಟಿಗೆ ಅಳವದಿಸುವಂತೆ ಅಲ್ಲಿನ ಉಪರಾಜ್ಯಪಾಲ ಜಿ

ಮುರ್ಮು ಸೂಚನೆ ನೀಡಿದ್ದಾರೆ ಸಾರ್ವಜನಿಕರು ತಮ್ಮ ದೂರು ದುಮ್ಮಾನಗಳನ್ನು ಸರ್ಕಾರದ ಬಳಿ ತೋಡಿಕೊಳ್ಳಲು ಇದರಿಂದ ಅನುವಾಗುವುದೆಂದು ಅವರು ಹೇಳಿದ್ದಾರೆ ಜಮ್ಮವಿನಲ್ಲಿ ನಿನ್ನೆ ನಡೆದ ಆಡಳಿತಾತ್ಮಕ ಮಂಡಳಿಯ ಮೊದಲ ಸಭೆಯಲ್ಲಿ ಸಾರ್ವಜನಿಕ ಅಹವಾಲು ಪರಿಹಾರ ವ್ಯವಸ್ಥೆಯ ಪರಾಮರ್ಶೆ ನಡೆಸಿ ಈ ಸೂಚನೆಗಳನ್ನು ನೀಡಲಾಗಿದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರೋಹಿತ್ ಕನ್ವಾಲ್ ಅವರು ದೂರು ಸಲ್ಲಿಕೆ ಪ್ರಕ್ರಿಯೆ ಮತ್ತು ಅವುಗಳ ನಿರ್ವಹಣೆ ಕುರಿತು ವಿವರಣೆ ನೀದಿದರು

ಎಲ್ಲಾ ವ್ಯವಸ್ಥೆಗಳು ಸಜ್ಜಾಗಿದೆ ಚುನಾವಣೆ ನಡೆಯಲಿರುವ ಜಿಲ್ಲೆಗಳಲ್ಲಿ ನಾಳೆ ಎಲ್ಲಾ ಸರ್ಕಾರಿ ಕಚೇರಿಗಳು ಹಾಗೂ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಿದೆ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳಲ್ಲಿ ನೋಂದಾಯಿತ ಮತದಾರರು ನಾಳೆ ವೇತನ ಸಹಿತ ರಜೆ ಪಡೆಯಲಿದ್ದಾರೆ ಉಪಚುನಾವಣೆ ನಡೆಯಲಿರುವ ಕ್ಷೇತ್ರಗಳಲ್ಲಿ ನಾಳಿ ಸಂಜೆಯವರೆಗೆ ಪ್ರತಿಬಂಧಕಾಜ್ಞೆ ವಿಧಿಸಲಾಗಿದ್ದು ಮದ್ಯ ಮಾರಾಟವನ್ನು ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ

ನಾಮಪತ್ರ ಪರಿಶೀಲನೆ ಇಂದು ನಡೆಯಲಿದ್ದು

ಈ ನದುವೆ ಎರಡನೇ ಹಾಗೂ ಮೂರನೇ ಹಂತದ ಮತದಾನದ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ಕಾವೇರಿದೆ

ಇಂದು ಭಾರತೀಯ ನೌಕಾಪಡೆ ದಿನವನ್ನು ಆಚರಿಸಲಾಗುತ್ತಿದೆ

ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಮಾಲ್ಡೀವ್ಸ್ ವಿರುದ್ದ ನಿನ್ನೆ ಭರ್ಜರಿ ಗೆಲುವು ಸಾಧಿಸುವುದರೊಂದಿಗೆ ದಕ್ಷಿಣ ಏಷ್ಯಾ ಕೊಟದಲ್ಲಿ ಶುಭಾರಂಭ ಮಾಡಿದೆ

ಇದರೊಂದಿಗೆ ಅಂಕ ಪಟ್ಟಿಯಲ್ಲಿ ಭಾರತ ಅಗ್ರಸ್ಡಾನದಲ್ಲಿದೆ

ಭಾರತ ಮುಂದಿನ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ